ಬೆಂಬಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚಾರ

ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪತಿಯ ವಿರುದ್ದ ಪತ್ನಿ ಅಥವಾ ಆಕೆಯ ರಕ್ತ ಸಂಬಂಧಿಗಳು ದೂರು ದಾಖಲಿಸಿದಾಗ ಮಾತ್ರ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಎಂದರು ಒಂದೊಮ್ನೆ ಪತಿ ಪತ್ನಿ ರಾಜಿಗೊಳಗಾದರೆ ಪ್ರಕರಣವನ್ನು ಕೈಬಿಡಬಹುದಾಗಿದೆ ಆದರೆ ಇದಕ್ಕಾಗಿ ಆಕೆ ಮ್ಲಾಜಿಸ್ನೇಟ್ಗೆ ಮನವಿ ಸಲ್ಲಿಸಬೇಕು ಮ್ಲಾಜಿಸ್ಟೆಟ್ ಆಕೆಯ ವಿಚಾರಣೆ ನಡೆಸಿ ಆರೋಪಿ ಪತಿಗೆ ಸೂಕ್ತ ಕಾರಣಗಳ ಮೇಲೆ ಜಾಮೀನು ನೀಡಬಹುದಾಗಿದೆ ಪತ್ತಿ ಹಾಗೂ ಮಕ್ಕಳ ಬಗ್ಗೆ ಮ್ನಾಜಿಸ್ಲೇಟ್ ನಿರ್ಧಾರ ಕ್ಷೆಗೊಳ್ಲುವವರೆಗೆ ಮಕ್ಕಳನ್ನು ಪತ್ತಿಯ ವಶಕ್ಕೆ ನೀಡಬೇಕು ಅಲ್ಲದೆ ಆಕೆಯ ಜೀವನ ನಿರ್ವಹಣೆಗೂ ಪತಿ ಹಣ ನೀಡಬೇಕು ಎಂದು ಸುಗ್ರಿವಾಜ್ವೆಯಲ್ಲಿ ನಿಯಮ ಅಳವಡಿಸಲಾಗಿದೆ ಎಂದರು ದೇತದಲ್ಲಿ ಸುಗ್ರಿವಾಜ್ಞೆಯನ್ನು ಅನುಮೋದಿಸುವ ತುರ್ತು ಅನಿವಾರ್ಯತೆ ಇದೆ ತ್ರಿವಳಿ ತಲಾಬ್ ಧರ್ಮ ಹಾಗೂ ನಂಬಿಕೆಗೆ ಸಂಬಂಧಿಸಿದ ವಿಷಯವಲ್ಲ ಇದು ಮಹಿಳಾ ನ್ಯಾಯ ಲಿಂಗ ಸಮಾನತೆ ಮಹಿಳಾ ಫನತೆಗೆ ಸಂಬಂಧಿಸಿದ ವಿಷಯ ಎಂದು ಸಚಿವರು ಹೇಳದರು ಕಾಂಗ್ರೆಸ್ ಪಕ್ಷ ಓಟ್ ಬ್ಲಾಂಕ್ ರಾಜಕಾರಣ ನಡೆಸಿಕೊಂಡು ಬಂದಿದ್ದು ಹಾಗಾಗಿ ದೇಶದಲ್ಲಿ ತ್ರಿವಳಿ ತಲಾಖ್ ಎಂಬ ಶಾಪವನ್ನು ತೊಲಗಿಸದೇ ಮುಂದುವರಿಸಲು ಅವಕಾಶ ನೀಡಿಕೊಂಡು ಬಂದಿತು ಎಂದು ಸಚಿವ ರವಿಶಂಕರ್ ಪ್ರಸಾದ್ ಟೀಟಿಸಿದರು

ಹಿಂದುಳಿದ ಪ್ರದೇಶದ ಅಭಿವೃದ್ದಿ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಈ ರೈಲು ಮಾರ್ಗ ನಿರ್ಮಾಣದಿಂದ ಇಂದೋರ್ ಜಬಲ್ಪುರ್ ಹಾಗೂ ಇಂದೋರ್ ಮುಂಬೈ ನಡುವಣ ಪ್ರಯಾಣ ಅವಧಿ ತಗ್ಗಲಿದೆ

ತಲ್ಲೇರ್ ಯೋಜನೆಯ ಮನರುಜ್ಲೀವನದಿಂದ ರಸಗೊಬ್ಲರ ವಲಯದಲ್ಲಿ ಭಾರಿ ಶ್ರಮಾಣದ ಹೂಡಿಕೆಯನ್ನು ಬಾತರಿಪಡಿಸಿದಂತಾಗಿದೆ ಇದರಿಂದ ಉದ್ಯೋಗ ಸೃಷ್ಠಿ ಹಾಗೂ ಪೂರ್ವ ಪ್ರಾಂತ್ವದಲ್ಲಿ ಆರ್ಥಿಕ ಚೇತರಿಕೆಗೆ ನೆರವಾಗಲಿದೆ ಎಂದು ಸಚಿವ ರವಿಶಂಕರ್ ಪ್ರಸಾದ್ ವಿವರಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ದೆಹಲಿಯಲ್ಲಿ ಭಾರತ ಅಂತಾರಾಷ್ಷೀಯ ಸಮ್ನೇಳನ ಹಾಗೂ ಎಕ್ಸ್ಫೋ ಐಐಸಿಸಿ ಕೇಂದ್ರಕ್ತೆ ಶಿಲಾನ್ಲಾಸ ನೆರವೇರಿಸಲಿದ್ದಾರೆ ಅಂತಾರಾಷ್ಷೀಯ ಮತ್ತು ರಾಷ್ಷೀಯ ಮಟ್ಟದ ಕಾರ್ಯಕ್ರಮಗಳು ಸಭೆಗಳು ವಸ್ತು ಪ್ರದರ್ಶನಗಳು ಹಾಗೂ ವ್ಯಾಪಾರ ಪ್ರದರ್ಶನಗಳಿಗೆ ಅಂತಾರಾಷ್ಲೀಯ ಗುಣಮಟ್ಟದ ಸೌಲಭ್ಯಗಳನ್ನು ಒದಗಿಸುವ ಕ್ರಮವಾಗಿ ಐಐಸಿಸಿ ನಿರ್ಮಾಣಕ್ಕೆ ಶೀಲಾನ್ಗಾಸ ನೆರವೇರಿಸಲಾಗುತ್ತಿದೆ ಎಂದು ವಾಣಿಜ್ಯ ಸಚಿವಾಲಯ ಹೇಳಕೆಯಲ್ಲಿ ತಿಳಿಸಿದೆ

ಅಪ್ರಾನಿಸ್ತಾನ ನೇತೃತ್ವದಲ್ಲಿ ಆ ದೇಶದ ಸ್ವಾಧೀನದಲ್ಲಿ ಹಾಗೂ ನಿಯಂತ್ರಣದಲ್ಲಿ ನಡೆಯುವ ಶಾಂತಿ ಹಾಗೂ ರಾಜಿ ಪ್ರಕ್ರಿಯೆಗೆ ಭಾರತದ ಬೆಂಬಲವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಅಪ್ರಾನಿಸ್ತಾನ ಅಧ್ಯಕ್ಷ ಅಕ್ರಫ್ ಫನಿ ಅವರೊಂದಿಗೆ ಮಾತುಕತೆ ನಡೆಸಿದ ಸಭೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಈ ನಿಲುವು ವ್ಚಕ್ತಪಡಿಸಿದ್ದಾರೆ ಸಂಯುಕ್ತ ಶಾಂತಿಯುತ ಎಲ್ಲರನ್ನೊಳಗೊಂಡ ಪ್ರಜಾಪ್ರಭುತ್ವ ದೇಶದ ಹಾಗೂ ವ್ಯೆವಿಧ್ಯಮಯ ಆರ್ಥಿಕ ದೇಶವಾಗಿ ಅಪ್ರಾನಿಸ್ತಾನ ಹೊರ ಹೊಮ್ಮುವುದನ್ನು ಭಾರತ ಬಯಸುತ್ತದೆ ಎಂದು ಪ್ರಧಾನಿ ನುಡಿದಿದ್ದಾರೆ ಅಪ್ಪಾನಿಸ್ತಾನದ ಸಾರ್ವಭೌಮತ್ವ ಹಾಗೂ ಭದ್ರತೆಗೆ ನಡೆಸುತ್ತಿರುವ ಎಲ್ಲ ಶ್ರಯತ್ನಗಳನ್ನು ಭಾರತ ಬೆಂಬಲಿಸಲು ಬದ್ದವಾಗಿದೆ ಎಂದರು ಅಮೂಲ್ಲ ಮಾನವ ಜೀವಗಳ ಹಾನಿ ಹಾಗೂ ಭಾರಿ ಪ್ರಮಾಣದ ತೊಂದರೆಗೆ ಕಾರಣವಾಗಿರುವ ಭಯೋತ್ಪಾದಕ ದಾಳಿ ಹಾಗೂ ಹಿಂಸಾಚಾರವನ್ನು ಪ್ರಧಾನಿ ಖಂಡಿಸಿದರು ಇಬ್ಬರೂ ನಾಯಕರು ಭಾರತ ಅಪ್ರಾನಿಸ್ತಾನ ಸಹಭಾಗಿತ್ವದ ಬಹುಮುಖ ಪ್ರಗತಿಯನ್ನು ಪರಾಮರ್ಶಿಸಿದರು ಇದಕ್ಕು ಮುನ್ನ ದೆಹಲಿಗೆ ಆಗಮಿಸಿದ ಅಪ್ಪಾನ್ ಅಧ್ಯಕ್ಷರನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದಿಪ್ಸಿಂಗ್ ಪುರಿ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಬರಮಾಡಿಕೊಂಡರು ಅಕ್ರಫ್ ಫನಿ ಅವರಿಗೆ ಇಂಡಿಯಾ ಪೌಂಡೇಷನ್ ಸಂಜೆ ನಾಗರಿಕ ಸತ್ತಾರ ಆಯೋಜಿಸಿದೆ ಭಾರತ ಹಾಗೂ ರೊಮಾನಿಯ ರಾಜಕೀಯ ಅರ್ಥಿಕ ವಿಜ್ಞಾನ ತಂತ್ರಜ್ಞಾನ ಸಂಸ್ಕತಿ ಜನರ ನಡುವಣ ಸಹಭಾಗಿತ್ವ ಹಾಗೂ ಬಾಂಧವ್ಯಗಳನ್ನು ಮತ್ತಷ್ಟು ಬಲಪಡಿಸುವ ಆಶಯ ವ್ಯಕ್ತಪಡಿಸಿವೆ

ವೆಂಕಯ್ಯನಾಯ್ದು ತಮ್ಮ ರೊಮಾನಿಯ ದೇಶದ ಭೇಟಿಯ ಎರಡನೇ ದಿನವಾದ ಇಂದು ಅಲ್ಲಿನ ಅಧ್ಯಕ್ಷ ಕಲೂಸ್ ವಾರ್ನರ್ ಲೋಹಾನ್ನಿಸ್ ಅವರೊಂದಿಗೆ ಬುಚರೆಸ್ಟ್ನ ಅಧ್ವಕ್ಷೀಯ ಅರಮನೆಯಲ್ಲಿಂದು ನಡೆದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಬಾಂಧವ್ಯ ಮತ್ತಪ್ಪು ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದರು ವೆಂಕಯ್ತ ನಾಯ್ಡ ಅವರು ರೊಮಾನಿಯಾದ ಚೇಂಬರ್ ಆಫ್ ಡೆಪ್ಟೂಟಿಸ್ ಅಧ್ಯಕ್ಷ ಲಿವಿವು ಡ್ರಾಗ್ನಾನೆ ಅವರನ್ನು ಭೇಟಿ ಮಾಡಿದ್ದರು ಪೆಟ್ರೋಲಿಯಂ ಮತ್ತು ಅನಿಲ ವಲಯದಲ್ಲಿ ಎರಡು ದೇಶಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದವು ಉಪರಾಷ್ಟಪತಿ ಹಾಗೂ ರೊಮಾನಿಯಾ ಸೆನೆಟ್ನ ಅಧ್ಯಕ್ಷ ಕಾಲಿನ್ ಮೊಪೆಸ್ತು ತಾರೆಸೇನೂ ಅವರೊಂದಿಗೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ತಿಳುವಳಕೆ ಪತ್ರಕ್ಷೆ ಸಹಿ ಹಾಕಲಾಯಿತು ಮಾತುಕತೆಯ ನಂತರ ತಮ್ಮ ಹೇಳಕೆಯಲ್ಲಿ ವೆಂಕಯ್ಚ ನಾಯ್ದು ಭಾರತ ಹಾಗೂ ರೊಮಾನಿಯಾ ನಡುವಣ ಬಾಂಧವ್ದ ಐತಿಹಾಸಿಕ ಹಾರ್ದಿಕ ಹಾಗೂ ಸ್ನೇಹಯುತವಾದುದ್ದು ಎಂದು ಹೇಳದರು ಜಾಗತಿಕ ಸವಾಲುಗಳನ್ನು ಎದುರಿಸುವ ಕ್ರಮವಾಗಿ ವಿಶ್ವಸಂಸ್ಥೆ ಮತ್ತು ಇತರ ಬಹುಪಕ್ಷೀಯ ವೇದಿಕೆಗಳಲ್ಲಿ ಹೆಚ್ಚನ ಸಹಕಾರಕ್ಕೆ ಉಭಯ ನಾಯಕರು ಸಮ್ನತಿಸಿದರು ವಿಶ್ವಸಂಸ್ವೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಟತ್ವ ಹೊಂದುವ ಭಾರತದ ಆಶಯಕ್ಕೆ ರೊಮಾನಿಯ ಬೆಂಬಲವನ್ನು ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಪ್ರಶಂಸಿಸಿದರು ಮೂರು ದೇಶಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ದು ತಮ್ಮ ಪ್ರವಾಸದ ಕೊನೆಯ ಚರಣವಾಗಿ ಕಳೆದ ಸಂಜೆ ರೊಮಾನಿಯಾ ರಾಜಧಾನಿ ಬುಚರೆಸ್ಟ್ ತಲುಪಿದ್ದರು ಪಾಕಿಸ್ತಾನದ ಇಸ್ಲಾಮಬಾದ್ ಹೈಕೋರ್ಟ್ ಅಲ್ಲಿನ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರ ಪುತ್ರಿ ಮರಿಯಮ್ ನವಾಜ್ ಹಾಗೂ ಅಳಿಯ ಮೊಹಮ್ಮದ್ ಸಫ್ಟರ್ ಅವರಿಗೆ ಏವನ್ ಫೀಲ್ಡ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ವಿಧಿಸಿದ್ದ ಶಿಕ್ಷೆಯನ್ನು ಅಮಾನತುಪಡಿಸಿದೆ ಲಂಡನ್ನಲ್ಲಿ ಖರೀದಿಸಲಾಗಿದ್ದ ವೈಭವೋಪೇತ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ವಿಧಿಸಲಾಗಿದ್ದ ಶಿಕ್ಷೆಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಮೇಲ್ನವಿ ಅರ್ಜಿಗಳನ್ನು ವಿಚಾರಣೆ ನಡೆಸಿದ ಇಭ್ಗರು ನ್ನಾಯಮೂರ್ತಿಗಳನ್ನು ಒಳಗೊಂಡ ಇಸ್ಲಾಮಬಾದ್ ಹ್ಲೆಕೋರ್ಟ್ ಮಾಜಿ ಪ್ರಧಾನಿ ಅವರ ಪುತ್ರಿ ಹಾಗೂ ಅಳಿಯನನ್ನು ಬಿಡುಗಡೆ ಮಾಡಲು ನ್ಯಾಯಪೀಠ ಆದೇಶಿಸಿದೆ

ಯಾಂಗ್ ಯಾಂಗ್ನಲ್ಲಿ ಇಬ್ಲರು ನಾಯಕರು ಶ್ವಂಗಮಟ್ಲದ ಮಾತುಕತೆ ನಡೆಸಿದ ನಂತರ ಒಪ್ಪಂದಗಳಗೆ ಸಹಿ ಹಾಕಿದರು ನಂತರ ಮಾತನಾಡಿದ ಉತ್ತರ ಕೊರಿಯಾ ನಾಯಕ ಉನ್ ಅಮೆರಿಕ ತನ್ನ ಪರಮಾಣು ಸಂಖ್ಯೆಯನ್ನು ಸ್ಹಗಿತಗೊಳಿಸುವ ನಿರ್ಧಾರ ಕೈಗೊಂಡರೆ ಯಾಂಗ್ಬ್ಯಾಂಗ್ನಲ್ಲಿರುವ ಪ್ರಮುಖ ಪರಮಾಣು ಸಂಕೀರಣವನ್ನು ಶಾಕ್ಷತವಾಗಿ ಸ್ಥಗಿತಗೊಳಿಸಲು ಸಮತಿಸಿದರು ದುದೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಕ್ರಿಕೆಟ್ನ ಏಕದಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಹಣಾಹಣಿ ನಡೆಸುತ್ತಿದ್ದು ಟಾಸ್ ಗೆದ್ದ ಪಾಕಿಸ್ತಾನ ಮೊದಲು ಬ್ಯಾಟಂಗ್ ಆಯ್ಕೆ ಮಾಡಿಕೊಂಡಿದ್ದು

ಶಾದಬ್ ಬಾನ್ ಫೀಮ್ ಅಕ್ರಫ್ ಆಡುತ್ತಿದ್ದಾರೆ